ವಿಶ್ವವಿಖ್ಞಾತ ಮೈಸೂರು ದಸರಾ ಉತ್ತವ ಆರಂಭ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇನ್ವೋಸಿಸ್ ಪ್ರತಿಷ್ಣಾನದ ಅಧ್ಯಕ್ಷೆ ಸುಧಾಮೂರ್ತಿ ಅವರಿಂದ ನಾಡಹಬ್ಬಕ್ಕೆ ಚಾಲನೆ ನಾಗರಿಕರಿಗೆ ಜಾಗತಿಕ ಮಟ್ಟದ ಸೇವೆ ಒದಗಿಸಲು ಕರ್ತವ್ಯದಲ್ಲಿ ನೈಪುಣ್ಣತೆ ಸಾಧಿಸುವಂತೆ ಪೊಲೀಸ್ ಸಿಬ್ಬಂದಿಗೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕರೆ

ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ದತೆ ಮಾಡಲಾಗಿದೆ

ಭಾರತೀಯ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಯೋಜಿಸಿರುವ ಎರಡು ದಿನಗಳ ಈ ಸಮ್ಮೇಳನದಲ್ಲಿ ದೇಶದ ಎಲ್ಲ ಮಹಾ ಲೆಕ್ಕಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಸಾರ್ವಜನಿಕ ಲೆಕ್ಕ ಮತ್ತು ಖರ್ಚು ವಲಯದಲ್ಲಿ ಪಾರದರ್ಶಕತೆ ತರಲು ಮತ್ತು ಲೆಕ್ಕವನ್ನು ಇನ್ನಷ್ಟು ಉತ್ತಮ ಪಡಿಸಲು ಅತ್ಯಾಧುನಿಕ ಆಡಿಟ್ ತಂತ್ರಜ್ಞಾನ ಬಳಸುವ ಕುರಿತಂತೆ ಸಮ್ಮೇಳನದಲ್ಲಿ ಚರ್ಚೆಗಳು ನಡೆಯಲಿವೆ ಸಮ್ಮೇಳನದ ಎರಡನೇ ದಿನದಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಭಾಷಣ ಮಾಡಲಿದ್ದಾರೆ ಲೋಕಸಭಾ ಸ್ವೀಕರ್ ಸುಮಿತ್ತಾ ಮಹಾಜನ್ ಸಾರ್ವಜನಿಕ ಲೆಕ್ಕ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾರತೀಯ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರಾಜೀವ್ ಮೆಹರ್ಷಿ ಮತ್ತಿತರರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಮೂರು ದಿನಗಳ ರೇಷ್ಮೇ ಮೇಳ ಮತ್ತು ಕಾರ್ಯಾಗಾರಕ್ಕೆ ಕೇಂದ್ರ ಜವಳಿ ಸಚಿವೆ ಸ್ತತಿ ಇರಾನಿ ಇಂಫಾಲದಲ್ಲಿ ನಿನ್ನೆ ಚಾಲನೆ ನೀಡಿದರು

ಈಶಾನ್ಯ ರಾಜ್ಯಗಳಲ್ಲಿ ಜವಳಿ ಉತ್ತೇಜನ ಎನ್ಇಆರ್ಟಿಪಿಎಸ್ಗೆ ಕೇಂದ್ರದ ಅನುದಾನವನ್ನು ಹೆಚ್ಚಿಸಲಾಗಿದೆ

ಮೈತ್ರಿ ಸಂಬಂಧ ಇನ್ನಷ್ಟು ಉತ್ತಮಪಡಿಸುವ ಕುರಿತು ಆಂಡ್ರ್ಕ್ ಸ್ಪೀರ್ ಅವರು ತಮ್ನ ಅಭಿಪ್ರಾಯ ಮಂಡಿಸಿದರು ಸಾಲಬಾಧಿತ ಏರ್ ಇಂಡಿಯಾ ಸಂಸ್ಥೆಯ ಭವಿಷ್ಣದ ರೂಪುರೇಷೆ ಕುರಿತು ನಾಗರಿಕ ವಿಮಾನಯಾನ ಸಚಿವ ಸುರೇತ್ ಪ್ರಭು ಪರಾಮರ್ಶೆ ನಡೆಸಿದರು ಹಣಕಾಸು ಸಮಸ್ಟೆಯಿಂದ ಕೂಡಿರುವ ಏರ್ ಇಂಡಿಯಾ ಸಂಸ್ಟೆಗೆ ಮನರುಜ್ಜೀವನ ಪ್ಲಾಕೇಜ್ ಘೋಷಿಸಲು ಸರ್ಕಾರ ನಿರ್ಧರಿಸಿರುವ ಸಂದರ್ಭದಲ್ಲೇ ಈ ಪರಾಮರ್ತೆ ನಡೆಸಲಾಗಿದೆ ಏರ್ ಇಂಡಿಯಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಸಿಂಗ್ ಖರೋಲಾ ಸಭೆಯಲ್ಲಿ ಭಾಗವಹಿಸಿದ್ದರು ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಆರ್

ಈ ವೇಳೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಸೇರಿದಂತೆ ಪಲವು ಸಚಿವರು ಶಾಸಕರು ಅಧಿಕಾರಿಗಳು ಇನ್ನೋಸಿಸ್ ಸಹ ಸಂಸ್ಲಾಪಕ ಎನ್

ನಾರಾಯಣಮೂರ್ತಿ ಭಾಗಿಯಾದರು

ಜಂಬೂಸವಾರಿ ಮಹಿಷಾಸುರ ಮರ್ದಿನಿ ಡೊಳ್ಳು ಕುಣಿತ ಪೂಜಾ ಕುಣಿತದ ಕಲಾಕೃತಿಗಳನ್ನು ವಿನ್ನಾಸಗೊಳಿಸಲಾಗಿದೆ ಇದಲ್ಲದೆ ಜನಪ್ರಿಯ ದಸರಾ ಆಹಾರಮೇಳವೂ ಇಂದು ಆರಂಭವಾಗಲಿದ್ಲು

ಬುಡಕಟ್ಲು ಜನಾಂಗದ ಆಹಾರ ಪದ್ದತಿ ವಿವಿಧ ರಾಜ್ಲಗಳು ಅಲ್ಲದೆ ವಿದೇಶಿ ಆಹಾರ ಪದ್ದತಿಯನ್ನೂ ಆಹಾರಮೇಳ ಒಳಗೊಂಡಿರುತ್ತದೆ ದಸರಾ ನಿಮಿತ್ತ ಶ್ರೀರಂಗಪಟ್ಟಣದ ಇತಿಹಾಸವನ್ನು ಸಾರುವ ಧ್ವನಿಬೆಳಕು ಪ್ರದರ್ಶನ ಇಂದು ಆರಂಭವಾಗುವುದು

ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಹಿನ್ನೆಲೆ ಧ್ವನಿ ಹೊಂದಿರುತ್ತದೆ

ಮ್ಯೆಸೂರು ದಸರಾ ಮಹೋತ್ಸವಕ್ಕೆ ಭದ್ರತೆ ಒದಗಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಣೇಶ್ವರ್ರಾವ್ ತಿಳಿಸಿದ್ದಾರೆ

ದೇಶ ಇಂದು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದು ಸ್ಲೆಬರ್ ಅಪರಾಧ ಸೇರಿದಂತೆ ಆಧುನಿಕ ಯುಗದ ಸಮಸ್ಲೆಗಳನ್ನು ಬಗೆಹರಿಸಲು ಯುವ ಹೊಲೀಸ್ ಅಧಿಕಾರಿಗಳು ತಂತ್ರಜ್ಞಾನದ ಸಮರ್ಥ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಚಿವರು ಸಲಹೆ ನೀಡಿದರು ಹೈಟೆಕ್ ಅಪರಾಧ ಭಯೋತ್ವಾದನೆ ಎಡಪಂಥೀಯ ತೀವ್ರವಾದ ಮುಂತಾದವರು ಸೇರಿದಂತೆ ಕಾನೂನು ಸುವ್ಲವಸ್ನೆ ಸವಾಲುಗಳನ್ನು ಬಗೆಹರಿಸಲು ತತ್ಕ್ಷಣದ ನಿರ್ಧಾರ ಕೈಗೊಳ್ಳುವ ನೈಪುಣ್ಣ ಸಾಧಿಸಬೇಕು ಮೊಲೀಸ್ ಕರ್ತವ್ಣವನ್ನು ಉತ್ತಮವಾಗಿ ನಿರ್ವಹಿಸಲು ಸಾರ್ವಜನಿಕರೊಂದಿಗೆ ಮಾನವೀಯತೆಯ ಮತ್ತು ನಿರಂತರ ಸಂಪರ್ಕ ಸಾಧಿಸಬೇಕು ಎಂದು ಅವರು ತಿಳಿಸಿದರು

ದೆಹಲಿಯಲ್ಲಿ ನಿನ್ನೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಷೀಯ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ

ಇದರ ಅಂಗವಾಗಿ ದೇಶ ವಿದೇಶಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು

ಇವರ ಬಂಧನ ಮತ್ತು ತನಿಖೆ ಅನಗತ್ಭವಾಗಿತ್ತು ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಮ ನೀಡಿತ್ತು ಅಲ್ಲದೆ ಸುಳ್ಳು ಆರೋಪ ಹೊರಿಸಿ ಕಿರುಕುಳ ನೀಡಿದ ಬಗ್ಗೆ ಕೇರಳ ಪೊಲೀಸ್ ವಿರುದ್ದ ನ್ವಾಯಾಂಗ ತನಿಖೆ ನಡೆಸಲು ಸಹ ನ್ಯಾಯಾಲಯ ಆದೇಶ ನೀಡಿತ್ತು

ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಹ್ವಾಲೆ ರಾಜೀನಾಮೆಯನ್ನು ಅಧಿಕೃತವಾಗಿ ಫೋಷಿಸಿದ್ದು ರಾಯಭಾರಿಯಾಗಿ ಅವರು ಸಲ್ಲಿಸಿದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ತಮಗೆ ವಿಶ್ರಾಂತಿ ಅಗತ್ತವಿದ್ದು ರಾಜೀನಾಮೆ ಸಲ್ಲಿಸುವುದಾಗಿ ಹ್ವಾಲೆ ಅವರು ಈ ಮುನ್ನವೇ ಮಾಹಿತಿ ನೀಡಿದ್ದಾಗಿ ಟ್ರಂಪ್ ತಿಳಿಸಿದ್ದಾರೆ ಮುಂದಿನ ತಿಂಗಳ ನಡೆಯಲಿರುವ ನಿರ್ಣಾಯಕ ಮಧ್ಲಂತರ ಚುನಾವಣೆ ಸಂದರ್ಭದಲ್ಲೇ ಹ್ವಾಲೆ ರಾಜೀನಾಮೆ ನೀಡಿದ್ದು ಅಮೆರಿಕ ವಿದೇಶಾಂಗ ವಲಯಕ್ಕೆ ಅಭ್ಲರಿ ತಂದಿದೆ ಹಾಗೂ ಟ್ರಂಪ್ ಆಡಳಿತಕ್ಕೆ ಈ ಬೆಳವಣಿಗೆ ಭಾರಿ ಹಿನ್ನಡೆ ಎಂದು ತಜ್ಜರು ವಿಶ್ಲೇಷಿಸಿದ್ದಾರೆ ಅಮೆರಿಕದ ಅತ್ಲುನ್ನತ ರಾಜತಾಂತ್ರಿಕ ಅಧಿಕಾರಿ ಎನಿಸಿರುವ ಹ್ಲಾಲೆ ಈ ವರ್ಷಾಂತ್ಯದವರೆಗೆ ಹುದ್ದೆಯಲ್ಲಿ ಇರುವುದಾಗಿ ತಿಳಿಸಿದ್ದು

ಟ್ರಂಪ್ ಅವರ ಪುನರ್ ಆಯ್ಕೆಗಾಗಿ ಅವರ ಪರ ಪ್ರಚಾರ ನಡೆಸುವುದಾಗಿ ಹ್ಲಾಲೆ ತಿಳಿಸಿದ್ದಾರೆ